ಅಶೋಕ ಮಾಹಿತಿ

ಎಸ್ ಯಡಿಯೂರಪ್ಪ ಹೇಳಿದ್ದಾರೆ ದಾವೂಸ್ ಪ್ರವಾಸದಿಂದ ನಿನ್ನೆ ನಗರಕ್ಕೆ ಹಿಂದಿರುಗಿದ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬಿಜೆಪಿ ಟಕೆಟ್ ಮೇಲೆ ಉಪಚುನಾವಣೆಯಲ್ಲಿ ಗೆಲುವು ಸಾಧಿಸಿರುವ ಕಾಂಗ್ರೆಸ್ ಮತ್ತು ಜೆಡಿಎಸ್ ಶಾಸಕರಿಗೆ ಸಚಿವ ಸ್ಥಾನ ನೀಡುವ ಭರವಸೆಯನ್ನು ಉಳಿಸಿಕೊಳ್ಳಲಾಗುವುದು ಎಂದರು ಸಂಪುಟ ವಿಸ್ತರಣೆಗೆ ಸಂಬಂಧಿಸಿದಂತೆ ಮತ್ತೆ ದೆಹಲಿಗೆ ಹೋಗುವ ಅಗತ್ಯವಿಲ್ಲ ಈ ಕುರಿತು ಈಗಾಗಲೇ ಅಮಿತ್ ಶಾ ಅವರೊಂದಿಗೆ ಚರ್ಚೆ ನಡೆಸಿದ್ದು ಶಾ ಅವರಿಗೆ ಸಚಿವರ ಪಟ್ಟಿ ನೀಡಿ ಅನುಮೋದನೆ ಪಡೆಯಲಾಗುವುದು

ಯಡಿಯೂರಪ್ಪ ಹೇಳಿದ್ದಾರೆ ಸ್ವಿಟ್ಜರ್ಲ್ಯಾಂಡ್ನ ದಾವೋಸ್ನಲ್ಲಿ ನಡೆದ ವಿಶ್ವಆರ್ಥಿಕ ಸಮ್ಮೇಳನದಲ್ಲಿ ಪಾಲ್ಗೊಂಡು ಬೆಂಗಳೂರಿಗೆ ಮರಳದ ಅವರು ವಿಮಾನ ನಿಲ್ದಾಣದಲ್ಲಿಲ ಸುದ್ದಿಗಾರರೊಂದಿಗೆ ಮಾತನಾಡಿ ಇದರ ಲಾಭ ಎರಡು ಮೂರು ವರ್ಷಗಳಲ್ಲಿ ತಿಳಿಯಲಿದೆ ವಿವಿಧ ಕಂಪನಿಗಳು ರಾಜ್ಯದಲ್ಲಿ ಹೂಡಿಕೆ ಮಾಡಲು ಮುಂದೆ ಬಂದಿವೆ ಎಂದರು ವಿವಿಧ ಹೂಡಿಕೆದಾರರಿಗೆ ಬೇಕಾಗುವ ಅಗತ್ಯ ಸೌಲಭ್ವಗಳನ್ನು ಒದಗಿಸಿಕೊಡಲು ಸರ್ಕಾರ ಸಿದ್ದವಿದೆ ಈ ಬಗ್ಗೆ ಮುಖ್ಯ ಕಾರ್ಯದರ್ಶಿಯೊಂದಿಗೆ ಸಭೆ ನಡೆಸಲಾಗುವುದು ಎಂದು ಅವರು ಹೇಳಿದರು

ಅಶ್ವತ್ತನಾರಾಯಣ ಗೃಹಖಾತೆ ಸಚಿವ ಬಸವರಾಜ ಬೊಮ್ನಾಯಿ ಬೆಂಗಳೂರಿನ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಯಡಿಯೂರಪ್ಪ ಅವರನ್ನು ಬರಮಾಡಿಕೊಂಡರು

ಚಿತ್ರದುರ್ಗ ಜಿಲ್ಲಾ ಆಸ್ತತ್ರೆಗೆ ನಿನ್ನೆ ಭೇಟಿ ನೀಡಿ ಪರಿಶೀಲಿಸಿದ ನಂತರ ಸುದ್ಗಿಗಾರರೊಂದಿಗೆ ಮಾತನಾಡಿದ ಅವರು ಬಡವರಿಗೆ ಉತ್ತಮ ಮತ್ತು ಗುಣಮಟ್ಟದ ಚಿಕಿತ್ಸೆ ದೊರಕಬೇಕು ಎಂಬುದು ಸರ್ಕಾರದ ಉದ್ದೇಶ ಈ ಹಿನ್ನೆಲೆ ಸರ್ಕಾರಿ ಆಸ್ಪತ್ರೆಗಳಿಗೆ ಹೆಚ್ಚಿನ ಸೌಲಭ್ಯಗಳನ್ನು ಒದಗಿಸಲು ಸರ್ಕಾರ ಬದ್ದವಾಗಿದೆ ಎಂದು ಅವರು ತಿಳಿಸಿದರು

ಭೂಮಿಯ ಫಲವತ್ತತೆ ಕಾಪಾಡುವ ನಿಟ್ಟನಲ್ಲಿ ಸಾವಯವ ಕೃಷಿಗೆ ಇನ್ನೂ ಹೆಚ್ಚಿನ ಪೋತ್ಸಾಹ ನೀಡಲು ಸರ್ಕಾರ ಬದ್ದ ಎಂದು ಉಪ ಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ಹೇಳದ್ದಾರೆ ಬೆಳಗಾವಿಯಲ್ಲಿ ಎರಡು ದಿನ ನಡೆಯಲಿರುವ ಸಾವಯವ ಸಿರಿಧಾನ್ಯ ಮೇಳದ ಅಂಗವಾಗಿ ಏರ್ಪಡಿಸಿದ್ದ ಸಾವಯವ ಸಿರಿಧಾನ್ಯ ನಡಿಗೆಗೆ ನಿನ್ನೆ ಚಾಲನೆ ನೀಡಿ ಮಾತನಾಡಿದ ಅವರು ಇತ್ತೀಚಿನ ದಿನಗಳಲ್ಲಿ ತ್ರಿಮಿನಾಶಕ ರಸಗೊಬ್ಬರಗಳ ಅತಿಯಾದ ಬಳಕೆಯಿಂದ ಭೂಮಿಯ ಫಲವತ್ತತೆ ಕಡಿಮೆಯಾಗುತ್ತಿದೆ ಈ ಕುರಿತು ರೈತ ಸಮುದಾಯದಲ್ಲಿ ಜಾಗೃತಿ ಮೂಡಿಸಬೇಕಿದೆ ಎಂದರು ಚೆನ್ನಮ್ನ ವೃತ್ತದಿಂದ ಆರಂಭಗೊಂಡ ಸಾವಯವ ಸಿರಿಧಾನ್ಸ ನಡಿಗೆ ನಗರದ ಪ್ರಮುಖ ರಸ್ತೆಗಳ ಮೂಲಕ ಎಸ್

ಬಾಳೇಕುಂದ್ರಿ ಎಂಜೆನಿಯರಿಂಗ್ ಕಾಲೇಜು ಮೈದಾನವನ್ನು ತಲುಪಿತು ಕಾವೇರಿ ತಂತ್ರಾಂಶದಲ್ಲಿ ಕಂದಾಯ ನಿವೇಶನಗಳನ್ನು ನೋಂದಣಿ ಮಾಡುವ ಪ್ರಕ್ರಿಯೆಯನ್ನು ತಾತಾಲಿಕವಾಗಿ ಸ್ವಗಿತಗೊಳಿಸಲಾಗಿದೆ ಎಂದು ಕಂದಾಯ ಖಾತೆ ಸಚಿವ ಆರ್ ಅಶೋಕ ತಿಳಿಸಿದ್ದಾರೆ ರಾಷ್ಟೀಯ ಮತದಾರರ ದಿನದ ಅಂಗವಾಗಿವಿಧಾನಸೌಧದಲ್ಲಿ ನಿನ್ನೆ ಅಧಿಕಾರಿಗಳಿಗೆ ಏರ್ಪಡಿಸಿದ್ದ ಪ್ರತಿಜ್ಞಾ ವಿಧಿ ಬೋಧನಾ ಕಾರ್ಯಕ್ರಮದ ನಂತರ ಸುಧ್ನಿಗಾರರೊಂದಿಗೆ ಮಾತನಾಡಿದ ಅವರು ಅಕ್ರಮವಾಗಿ ನಿವೇಶನಗಳನ್ನು ನೋಂದಣಿ ಮಾಡುತ್ತಿರುವ ಕುರಿತು ದೂರುಗಳು ಬಂದಿರುವ ಹಿನ್ನೆಲೆ ನೋಂದಣಿ ಪ್ರಕ್ರಿಯೆ ಸ್ವಗಿತಗೊಳಿಸಲಾಗಿದೆ ಎಂದರು ಆಂಧಿ ಪ್ರದೇಶ ತಮಿಳುನಾಡು ಮಹಾರಾಷ್ಷ ಸೇರಿದಂತೆ ಇತರ ರಾಜ್ಯಗಳಲ್ಲಿ ಜಿಲ್ಲಾಧಿಕಾರಿಗಳನ್ನು ಕಲೆಕ್ಟರ್ ಎಂದು ಕರೆಯಲಾಗುತ್ತಿದ್ದು ಇದೇ ಮಾದರಿಯಲ್ಲಿ ರಾಜ್ಯದಲ್ಲೂ ಕಲೆಕ್ಷರ್ ಎಂದು ಕರೆಯುವ ಸಂಬಂಧ ಶೀಘ್ರವೇ ನಿಯಮಗಳಿಗೆ ತಿದ್ದುಪಡಿ ತರಲು ಚಿಂತನೆ ನಡೆಸಲಾಗಿದೆ ಎಂದು ತಿಳಿಸಿದರು ಕಂದಾಯ ಇಲಾಖೆಯಲ್ಲಿರುವ ಪರ್ಷಿಯನ್ ಪದಗಳನ್ನು ಮುಂದಿನ ದಿನಗಳಲ್ಲಿ ಕನ್ನಡೀಕರಣಗೊಳಿಸಲು ಸೂಕ್ತ ತ್ರಮ ಕ್ಲೆಗೊಳ್ಳಲಾಗುವುದು ಎಂದು ಸಚಿವರು ತಿಳಿಸಿದರು

ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ವಾಹಿನಿಗಳು ರಾಷ್ನಪತಿಯವರ ಭಾಷಣವನ್ನು ನೇರಪ್ರಸಾರ ಮಾಡಲಿವೆ

ಪ್ರಧಾನಮಂತ್ರಿಗಳ ಮೂಲ ಹಿಂದಿ ಭಾಷಣದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಮನ್ ಕಿ ಬಾತ್ ಕಾರ್ಯಕ್ರಮ ಪ್ರಸಾರವಾಗಲಿದೆ

ಸಾಧನೆಯ ಹೊಸ ಹಂತಗಳನ್ನು ಏರುತ್ತಲೇ ಹೋಗಬೇಕು ಆದರೆ ಸಾಧನೆಯಿಂದ ಎಂದಿಗೂ ಅಹಂಕಾರ ಪಡಬಾರದು ಎಂದು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಕಿವಿಮಾತು ಹೇಳದ್ದಾರೆ

ದಿನಕ್ಕೆ ಕನಿಷ್ಠ ನಾಲ್ಕು ಬಾರಿ ಬೆವರು ಸುರಿಯುವಂತೆ ದೈಹಿಕ ಚಟುವಟಿಕೆಗಳಲ್ಲಿ ಭಾಗಿಯಾಗಬೇಕು ನೀರನ್ನು ನಿಂತು ಕುಡಿಯದೇ ಕುಳತು ಕುಡಿಯಬೇಕು ಎಂದ ಪ್ರಧಾನಿ ಸಣ್ಣ ಸಣ್ಣ ವಿಷಯಗಳಲ್ಲೂ ಮಹತ್ವ ಇರುವುದನ್ನು ಅರಿಯಬೇಕು ಎಂದರು ದೆಪಲಿಯ ಕೆಂಪು ಕೋಟೆಯಲ್ಲಿನ ನೇತಾಜಿ ಸುಭಾಷಚಂದ್ರ ಬೋಸ್ ವಸ್ತು ಸಂಗ್ರಹಾಲಯ ಯುದ್ದ ಸ್ನಾರಕ ಮತ್ತು ಮೊಲೀಸ್ ಸ್ವಾರಕಗಳನ್ನು ತಪ್ಪದೇ ವೀಕ್ಷೀಸಬೇಕು ಎಂದು ಕೋರಿದ ಶ್ರಧಾನಿ ಕರ್ನಾಟಕದ ಹೆಸರು ಉಲ್ಲೇಖಿಸಿ ಶ್ರತಿ ರಾಜ್ಯದ ವೀರಯೋಧರು ಮಕ್ಕಳಿಗೆ ಸ್ಪೂರ್ತಿದಾಯಕ ಎಂದರು

ಏಕ್ ಭಾರತ್ ತ್ರೇಷ್ಠ ಭಾರತ್ ಪರಿಕಲ್ಪನೆಗೆ ಗಣರಾಜ್ಯೋತ್ತವ ಪೂರಕ ಎಂದು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅಭಿಪ್ರಾಯಪಟ್ಟಿದ್ದಾರೆ ಗಣರಾಜ್ಯೋತ್ಸವದ ಹಿನ್ನೆಲೆ ದೆಹಲಿಯಲ್ಲಿ ನಿನ್ನೆ ನಡೆದ ವಿವಿಧ ನೃತ್ತಕಲಾ ಪ್ರದರ್ಶನ ವೀಕ್ಷಿಸಿ ಮಾತನಾಡಿದ ಅವರು ಇಡೀ ಜಗತ್ತು ಬೆರಗಿನಿಂದ ನೋಡುವ ಈ ಉತ್ಸವ ಯಶಸ್ವಿಗೊಳಿಸುವಲ್ಲಿ ಎಲ್ಲರ ಕೊಡುಗೆ ಶ್ಲಾಘನೀಯ ಎಂದರು ಭಾರತ ಎಂದರೆ ಕೇವಲ ಭೌಗೋಳಕ ಮತ್ತು ಸಾಮಾಜಿಕ ವೈವಿಧ್ಯ ಮಾತ್ರವಲ್ಲ ಆದರ್ಶ ಬದುಕಿನ ಶ್ರೇಷ್ಠತೆ ಗಿಡ ಮರ ಹಾಗೂ ಸಕಲ ಜೀವಿಗಳಲ್ಲೂ ದೇವರನ್ನು ಕಾಣುವ ಉತ್ತಮ ಸಂಸ್ಕೃತಿಯ ಪರಂಪರೆಯನ್ನು ಹೊಂದಿರುವ ನಮ್ಮ ದೇತ ಸರ್ವೇ ಜನ ಸುಖಿನೊ ಭವಂತು ವಸುದೈವ ಕುಟುಂಬಕಂ ಮತ್ತಿತರ ಪರಿಕಲ್ಪನೆಗಳನ್ನು ಜಗತ್ತಿಗೆ ಕೊಡುಗೆ ನೀಡಿದೆ ಎಂದು ಪ್ರಧಾನಿ ಹೇಳಿದರು ಕಾರ್ಯಕ್ರಮದಲ್ಲಿ ದೇಶದ ವಿವಿಧ ಭಾಗಗಳ ಸಾಂಪ್ರದಾಯಿಕ ವೇಷಭೂಷಣ ತೊಟ್ಟ ಕಲಾವಿದರು ಆಕರ್ಷಕ ನೃತ್ಯ ಪ್ರದರ್ತಿಸಿದರು ಶಾಸ್ತೀಯ ಮತ್ತು ಪಾರಂಪರಿಕ ನೃತ್ಯ ಕಣ್ಣನಸೂರೆಗೊಂಡವು

ಸಂತೋಷ್ ಹೇಳಿದ್ದಾರೆ ಮೈಸೂರಿನಲ್ಲಿ ನಿನ್ನೆ ನಡೆದ ವಿಮರ್ಶೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಈ ಕಾನೂನು ನಮ್ಮ ದೇಶದಲ್ಲಿ ಹುಟ್ಟಿದ ಮುಸ್ಲಿಂರಿಗೆ ಸಂಬಂಧಿಸಿಲ್ಲ ನಮ್ಮ ದೇಶದಲ್ಲಿ ಹುಟ್ಟದ ಮುಸ್ಲಿಂರ ಬಳಿ ದಾಖಲಾತಿ ಇಲ್ಲದಿದ್ದರೂ ಅವರಿಗೆ ಏನೂ ತೊಂದರೆ ಆಗುವುದಿಲ್ಲ ಈ ದೇಶಕ್ಕೆ ಅಕ್ರಮ ನುಸುಳುಕೋರರಾಗಿ ಬಂದಿರುವರಿಗಷ್ಟೇ ತೊಂದರೆಯಾಗಲಿದೆ ಎಂದರು ಆದರೆ ರಾಜಕೀಯ ಕಾರಣಗಳಿಗಾಗಿ ಪ್ರತಿಪಕ್ಷಗಳು ಕಾಯ್ದೆ ಕುರಿತು ತಪ್ಪು ಮಾಹಿತಿ ನೀಡುತ್ತಿವೆ ಜನರನ್ನು ದಾರಿ ತಪ್ಪಿಸುತ್ತಿವೆ ಕೆಲವರು ಇದರ ಮಾಹಿತಿ ಇಲ್ಲದೇ ಬಾಯಿಗೆ ಬಂದಂತೆ ಮಾತನಾಡುತ್ತಾರೆ ಎಂದು ಆರೋಪಿಸಿದರು

ಪಾಟೀಲ ತಿಳಿಸಿದ್ದಾರೆ

ರಾಜ್ಯಾದ್ಯಂತ ಪ್ರಶ್ರಥಮ ಬಾರಿಗೆ ಪುಟ್ಲ್ ತಂತಾಂಶ ಮತ್ತು ಬೆಳೆ ಸಮಿಕ್ಷೆ ದತ್ತಾಂಶವನ್ನು ಬಳೆಸಿಕೊಳ್ಳುತ್ತಿರುವುದರಿಂದ ಕೆಲವು ಕೇಂದ್ರಗಳಲ್ಲಿ ಸಮಸ್ಥೆಗಳು ಕಂಡು ಬರುತ್ತಿವ